ದೇಶದ ಸ್ತೀ ಶಕ್ತಿಯ ಸಾಧನೆಗಳ ಬಗ್ಗೆ ಪ್ರತಿಯೊಬ್ಬರೂ ಸಂಭ್ರಮ ಪದಬೇಕು ದೀಪಾವಳಿ ಹಬ್ಬಕ್ಕಾಗಿ ಸ್ಥಳೀಯ ಉತ್ಪನ್ನಗಳನ್ನೇ ಖರೀದಿ ಮಾದಬೇಕು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ

ಸರ್ದಾರ್ ವಲ್ಲಭಭಾಯ್ ಪಟೇಲರು ದೇಶವನ್ನು ಏಕತೆಯ ಸೂತ್ರದಲ್ಲಿ ಬಂಧಿಸಿದರು ಪ್ರಧಾನಿ ಮೋದಿ ಬಣ್ಣನೆ

ಹರಿಯಾಣದ ಮುಖ್ಯಮಂತ್ರಿಯಾಗಿ ಇಂದು ಮಧ್ಯಾಹ್ನ ಹಿರಿಯ ಬಿಜೆಪಿ ನಾಯಕ ಮನೋಹರ್ಲಾಲ್ ಖಟ್ಟರ್ ಅಧಿಕಾರ ಸ್ವೀಕಾರ

ಕ್ಯಾರ್ ಚಂಡಮಾರುತ ಮತ್ತಷ್ಟು ತೀವ್ರಗೊಳ್ಳುವ ಹಿನ್ನೆಲೆ ಮಹಾರಾಷ್ಟ ಮತ್ತು ಗೋವಾದಲ್ಲಿ ಭಾರೀ ಮಳೆ ನಿರೀಕ್ವಿತ

ದೇಶಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿ ಆರಂಭ

ಅಮೆರಿಕ ಸೇನಾ ದಾಳಿಯಲ್ಲಿ ಇಸ್ಲಾಮಿಕ್ ಸ್ವೇಟ್ ನಾಯಕ ಅಬೂ ಬಕರ್ ಅಲ್ಬಗ್ದಾದಿ ಸಾವಿನ ಶಂಕೆ

ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ರಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋದಿ ಪುರುಷರ ಡಬಲ್ಪ್ ಫೈನಲ್ಗೆ ಪ್ರವೇಶ ಭಾರತದ ನಾರಿಶಕ್ತಿಯ ಸಾಧನೆಗಳ ಬಗ್ಗೆ ದೇಶದ ಪ್ರತಿಯೊಬ್ಬರೂ ಸಂಭ್ರಮ ಪದಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆರಂಭಿಸಲಾಗಿರುವ ಭಾರತ್ ಕಿ ಲಕ್ಷ್ಮಿ ಕಾರ್ಯಕ್ರಮಕ್ಕೆ ಎಲ್ಲೆಡೆಯಿಂದ ಸಂಭ್ರಮದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿರುವುದು ತಮಗೆ ಅತೀವ ಸಂತಸ ತಂದಿರುವುದಾಗಿ ಅವರು ಹೇಳಿದ್ದಾರೆ

ಜನರ ಜೀವನದಲ್ಲಿ ಹೊಸ ಪ್ರಜ್ಞೆಯ ಉದಯಕ್ಕೆ ಹಬ್ಬಗಳು ಸೂಕ್ತ ಸಂದರ್ಭಗಳಾಗಿವೆ ಎಂದರು ದೀಪಾವಳಿಗಾಗಿ ಸ್ಥಳೀಯ ಉತ್ಪನ್ನಗಳನ್ನು ಖರೀದಿ ಮಾಡಿ ಗ್ರಾಮೋದ್ಯಮಗಳನ್ನು ಪ್ರೋತ್ಸಾಹಿಸಬೇಕು ಎಂದರು

ವಿಶ್ವದ ಅತಿ ಎತ್ತರದಲ್ಲಿರುವ ಯುದ್ದಭೂಮಿ ಎನಿಸಿರುವ ಸಿಯಾಚಿನ್ ನೀರ್ಗಲ್ಲು ಪ್ರದೇಶದಲ್ಲಿ ಭಾರತೀಯ ಯೋಧರು ಕೇವಲ ಗದಿ ರಕ್ಷಣೆ ಮಾತ್ರ ಮಾಡುತ್ತಿಲ್ಲ ಅಲ್ಲಿ ಅವರು ಸ್ವಚ್ಣತಾ ಅಭಿಯಾನ ಓಟದಲ್ಲಿ ಪಾಲ್ಗೊಳ್ಳುವ ಮೂಲಕ ದೇಶದ ಅತ್ಯಂತ ಮಹತ್ಯಾಕಾಂಕ್ಷೆಯ ಅಭಿಯಾನವೊಂದಕ್ಕೆ ಕೈ ಜೋಡಿಸಿದ್ದಾರೆ ಹೀಗೆ ಮನೆ ಮನೆಯಲ್ಲಿ ಆರಂಭವಾಗುವ ಸ್ವಚ್ಚತೆ ಮತ್ತು ನೈರ್ಮಲ್ಯ ಪಾಲನೆಯ ಕಾರ್ಯ ದೇಶದ ಮೂಲೆ ಮೂಲೆಗೂ ವ್ಯಾಪಿಸಿದೆ ಎಂದರು

ಭಾರತದಲ್ಲಿ ಮಾತ್ರವಲ್ಲ ವಿಶ್ವಾದ್ಯಂತ ಅಂದು ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದರು ಹರಿಯಾಣದ ಹಾಲಿ ಮುಖ್ಯಮಂತಿ ಮತ್ತು ಬಿಜೆಪಿ ಹಿರಿಯ ನಾಯಕ ಮನೋಹರ್ ಲಾಲ್ ಖಟ್ಸರ್ ಎರಡನೇ ಅವಧಿಗೆ ಇಂದು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಚಂಡಿಗಥದ ರಾಜಭವನದಲ್ಲಿ ಇಂದು ಮಧ್ಯಾಹ್ವ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಸತ್ಯದೇವ್ ನಾರಾಯಣ್ ಆರ್ಯ ಮನೋಹರ್ ಲಾಲ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ ರಾಜ್ಯಪಾಲರು ನಿನ್ನೆ ಬಿಜೆಪಿ ನಾಯಕ ಮನೋಹರ್ ಲಾಲ್ ಅವರಿಗೆ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸುವಂತೆ ಸೂಚಿಸಿದರು ಜನನಾಯಕ್ ಜನತಾ ಪಾರ್ಟಿಯ ಮುಖಂದ ದುಷ್ಯಂತ್ ಚೌಟಾಲಾ ಹರಿಯಾಣದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಾರೆ ಖಟ್ಸರ್ ನೇತ್ಪತ್ವದಲ್ಲಿ ಮೈತ್ರಿ ಸರ್ಕಾರ ರಚನೆಯಾಗಲಿದ್ದು ಇದಕ್ಕೆ ಆರು ಪಕ್ಷೇತರ ಶಾಸಕರ ಬೆಂಬಲವೂ ದೊರೆತಿದೆ

ಮಹಾರಾಷ್ಟ್ರದಲ್ಲಿ ಬಿಜೆಪಿ ತಮ್ಮ ನಾಯಕನನ್ನು ಆಯ್ಕೆ ಮಾಡಲು ಬರುವ ಬುಧವಾರ ಹೊಸದಾಗಿ ಚುನಾಯಿತರಾದ ಶಾಸಕರ ಸಭೆ ಕರೆದಿದೆ

ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ಡವೀಸ್ ದೀಪಾವಳಿಯ ನಂತರ ಹೊಸ ಸರ್ಕಾರ ರಚನೆಯಾಗಲಿದೆ ಎಂದು ತಿಳಿಸಿದ್ದಾರೆ

ಶಿವಸೇನಾ ಅಧ್ಯಕ್ಷ ಉದ್ದವ್ ಠಾಕ್ರೆ ಅವರು ಮುಂಬೈನಲ್ಲಿ ನಿನ್ನೆ ಹೊಸದಾಗಿ ಚುನಾಯಿತರಾದ ಶಾಸಕರೊಂದಿಗೆ ಸಭೆ ನಡೆಸಿದರು ಪೂರ್ವ ಕೇಂದ್ರೀಯ ಅರಬ್ಬೀ ಸಮುದ್ರದ ಮೇಲೆ ತೀವ್ರವಾಗಿ ಬೀಸುತ್ತಿರುವ ಚಂಡಮಾರುತ ಕ್ಯಾರ್ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಯಿದೆ

ಮಹಾರಾಷ್ಟದ ರತ್ನಗಿರಿ ಮತ್ತು ಸಿಂಧುದುರ್ಗ ಹಾಗೂ ಗೋವಾದಲ್ಲಿ ಚಂಡಮಾರುತದಿಂದಾಗಿ ತೀವ್ರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ

ಭಾರತೀಯ ಕರಾವಳಿ ಕಾವಲು ಪಡೆ ಶೋಧ ಮತ್ತು ರಕ್ಷಣಾ ಪ್ರಯತ್ತಗಳನ್ನು ಚುರುಕುಗೊಳಿಸಿದೆ

ರಾಯಲ್ಸೀಮಾ ಪ್ರದೇಶದಲ್ಲಿ ಮತ್ತು ಆಂಧ್ರಪ್ರದೇಶದ ಕರಾವಳಿ ಪುದುಚೆರಿಯ ಯಾನಮ್ನಲ್ಲಿ ಕೂಡ ಮುಂದಿನ ಳಲ ತಾಸುಗಳ ಕಾಲ ಗುಡುಗು ಸಹಿತ ಮಳೆಯಾಗುವ ಮುನ್ನೂಚನೆ ನೀಡಲಾಗಿದೆ ಬೆಳಕಿನ ಹಬ್ಬ ದೀಪಾವಳಿಯನ್ನು ನಾಡಿನಾದ್ಯಂತ ಜನರು ಅತೀವ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಿದ್ದಾರೆ ದುಷ್ಟ ಸಂಹಾರದ ವಿರುದ್ದ ಶಿಷ್ಟ ರಕ್ಷಣೆಯ ಸಂದೇಶ ಸಾರುವ ಈ ಹಬ್ಬವನ್ನು ಜನರು ವಿಶೇಷವಾಗಿ ಆಚರಿಸುತ್ತಾರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀಯನ್ನು ಶ್ರದ್ದಾಭಕ್ತಿಯಿಂದ ಪೂಜಿಸಲಾಗುತ್ತದೆ ದೀಪಾವಳಿ ಹಬ್ಬದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ ಪತಿ ಎಂ

ಹತಾಶೆಯ ಸೊಲ್ಲಡಗಿಸಿ ಭರವಸೆಯ ಆಶಾಕಿರಣ ಮೂದಿಸುವ ದುಷ್ಪಶಕ್ತಿಯ ವಿರುದ್ದ ಶಿಷ್ನ ರಕ್ಷಣೆ ಮಾಡುವ ಹಾಗೂ ಬದುಕನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ಯುವ ದೀಪಾವಳಿ ಹಬ್ಬ ಜನರಲ್ಲಿ ಸಂತೋಷ ಶಾಂತಿ ಮತ್ತು ಸಮ್ಬದ್ದಿ ತರಲಿ ಎಂದು ರಾಷ್ಟ್ರಪತಿ ಶುಭ ಹಾರ್ೈಸಿದ್ದಾರೆ

ಉಪರಾಷ್ಟ ಪತಿ ತಮ್ಮ ಸಂದೇಶದಲ್ಲಿ ದೀಪಾವಳಿಯು ಜನರ ಮನೆ ಮನದಲ್ಲಿ ಸಂತಸದ ಹೊನಲು ಹರಿಸಲಿ ಎಂದು ಶುಭಕೋರಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಈ ಮಂಗಳಕರ ಹಬ್ಬ ಜನರ ಜೀವನಕ್ಕೆ ಬೆಳಕು ಸಮ್ಬದ್ದಿ ಹಾಗೂ ಉತ್ತಮ ಆರೋಗ್ಯ ನೀಡಿ ಎಲ್ಲೆಡೆಯೂ ಸಂತೋಷ ಪಸರಿಸಲಿ ಎಂದು ಶುಭ ಹಾರ್ವೆಸಿದ್ದಾರೆ ಇಸ್ಲಾಮಿಕ್ ಸ್ಪೇಟ್ ಉಗ್ರರ ಗುಂಪಿನ ನಾಯಕ ಅಬು ಬಕರ್ ಅಲ್ ಬಗ್ಗಾದಿ ಸಿರಿಯಾದಲ್ಲಿ ಅಮೆರಿಕ ಮಿಲಿಟರಿ ಪಡೆ ನಡೆಸಿದ ದಾಳಿಯಲ್ಲಿ ಮ್ಪತಪಟ್ಟಿರುವುದಾಗಿ ಶಂಕಿಸಲಾಗಿದೆ ಐಎಸ್ ಗುಂಪಿನ ಪರಾರಿಯಾಗಿದ್ದ ನಾಯಕನ ವಿರುದ್ದ ಅಮೆರಿಕ ಮಿಲಿಟರಿ ಪದೆ ಕಾರ್ಯಾಚರಣೆ ನದೆಸಿದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಅನೇಕ ಅಮೆರಿಕ ಸುದ್ದಿ ವಾಹಿನಿಗಳು ವರದಿ ಮಾಡಿವೆ ಆದಾಗ್ಯೂ ಈ ದಾಳಿಯ ಕಾರ್ಯಾಚರಣೆಯನ್ನು ಇನ್ನೂ ದೃಢಪದಿಸಲಾಗಿಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಗ್ ಟ್ರಂಪ್ ಇಂದು ಪ್ರಮುಖ ಹೇಳಿಕೆಯೊಂದನ್ನು ನೀಡಲಿರುವುದಾಗಿ ಶ್ವೇತಭವನದ ಪ್ರಕಟಣೆ ತಿಳಿಸಿದ್ದರೂ ಹೆಚ್ಚಿನ ವಿವರಗಳನ್ನು ನೀಡಿಲ್ಲ ಇದಕ್ಕೂ ಮುನ್ನ ಅಧ್ಯಕ್ಷ ಟ್ರಂಪ್ ಅವರು ತುಂಬಾ ದೊಡ್ಡದಾದ ಘಟನೆ ಸಂಭವಿಸಿರುವುದಾಗಿ ರಹಸ್ಯ ಟ್ವೀಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಫ್ರೆಂಚ್ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಪ್ ವಿಭಾಗದಲ್ಲಿ ಭಾರತದ ಸಾತ್ಸಿಕ್ ಸ್ಟೆರಾಜ್ ರಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಲಿ ಅವರು ತಮ್ಮ ಕನಸಿನ ಓಟ ಮುಂದುವರಿಸಿದ್ದು ಫ್ಟೆನಲ್ಪ್ ಪ್ರವೇಶಿಸಿದ್ದಾರೆ